ವಿಶ್ವಾದ್ಗಂತ ಕೋವಿಡ್ ಸಾಂಕ್ರಾಮಿಕ ಸಂಕಷ್ಷಗಳಿಗೆ ಕಾರಣವಾಯಿತು ಈ ವೇಳೆ ವ್ಲೆದ್ಧರು ಮತ್ತು ವೈದ್ಧಕೀಯ ಕಾರ್ಯಕರ್ತರು ಹಗಲಿರುಳು ತ್ರಮಿಸಿದ್ದಾರೆ ರಾಜೀವ್ ಗಾಂಧಿ ವಿಶ್ವವಿದ್ಧಾಲಯ ಸಹ ಸಾಂಕ್ರಾಮಿಕ ನಿರ್ವಹಣೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡಿರುವುದು ಪ್ರಶಂಸನೀಯ ಎಂದು ಅವರು ಹೇಳಿದರು ಮತ್ತೊಬ್ಲರು ಅಪಾಯದಲ್ಲಿದ್ದರೆ ನಾವು ಸುರಕ್ಷಿತವಲ್ಲ ಎಂಬ ಪಾಠವನ್ನು ಕೋವಿಡ್ ಸಾಂಕ್ರಾಮಿಕ ಕಲಿಸಿದೆ ವಿಕ್ವ ಬ್ರಾತೃತ್ವದಲ್ಲಿ ಇದೊಂದು ಪಾಠವಾಗಿದೆ

ಮುಂದಿನ ದಿನಗಳಲ್ಲಿ ಇಂತಹವುದೇ ಸವಾಲುಗಳನ್ನು ಎದುರಿಸಲು ಸಿದ್ದರಾಗಿರಬೇಕು ಎಂದು ವಿಜ್ವಾನಿಗಳ ವರ್ಗವೊಂದು ಎಚ್ಲರಿಸಿದೆ ಈ ಹಿನ್ನೆಲೆಯಲ್ಲಿ ಸರಿಯಾದ ಪಾಠಗಳನ್ನು ಕಲಿತು ನಿರೀಕ್ಷೆಯೊಂದಿಗೆ ವಿಶ್ವ ಸಾಗಬೇಕಾಗಿದೆ ಎಂದು ಅವರು ಹೇಳಿದರು ಆರೋಗ್ಯ ವಲಯದ ವಿಕಾಸವು ಎಲ್ಲಾ ಭಾಗಿದಾರರ ಸಕ್ರಿಯ ಪಾಲ್ಗೊಳ್ಳುವಿಕೆ ಮತ್ತು ಅವಿಷ್ಕಾರದ ಬಳಕೆಗೆ ಕರೆ ನೀಡುತ್ತದೆ ದೇಶದಲ್ಲಿನ ಆರೋಗ್ಯ ರಕ್ಷಣೆ ವ್ಯವಸ್ಥೆಯು ರೋಗಪತ್ತೆ ಚಿಕಿತ್ಲೆ ಸೇರಿದಂತೆ ಎಲ್ಲಾ ಹಂತಗಳಲ್ಲಿ ಬದಲಾಗುತ್ತಿದೆ ಎಂದು ರಾಷ್ಟಪತಿ ಹೇಳಿದರು ಈ ಸಂದರ್ಭದಲ್ಲಿ ಖ್ಯಾತ ನರರೋಗ ತಜ್ಜ್ಯ ಡಾ ಅಲಂಗಾರ್ ಸತ್ಯ ರಂಜನ್ದಾಸ್ ಹೆಗ್ಡೆ ಅವರಿಗೆ ಡಾಕ್ಷರ್ ಆಫ್ ಸೈನ್ಸ್ ಗೌರವ ಪದವಿ ಪ್ರದಾನ ಮಾಡಲಾಯಿತು ರ್ಯಾಂಕ್ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು ರಾಜ್ಯಪಾಲ ವಜುಭಾಯಿ ವಾಲಾ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವೈದ್ಯಕೀಯ ಶಿಕ್ಷಣ ಹಾಗೂ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಇಂದು ಆಂಧಪ್ರದೇಶದ ಚಿತ್ತೂರು ಜಿಲ್ಲೆಯ ಮದನಪಲ್ಲಿಯ ಸತ್ಲಂಗ ಆಶ್ರಮಕ್ಕೆ ಭೇಟ ನೀಡಿದ್ದರು ಸತ್ಲಂಗದ ವಿದ್ಯಾರ್ಥಿಗಳನ್ನು ಉದ್ವೇತಿಸಿ ಮಾತನಾಡಿದ ಅವರು ಯೋಗ ಮತ್ತು ವ್ಯಾಯಾಮದ ಮಹತ್ವದ ಬಗ್ಗೆ ಪ್ರತಿಪಾದಿಸಿದರು ವಿದ್ಯಾರ್ಥಿಗಳ ಒಟ್ಟಾರೆ ಅಭಿವೃದ್ಧಿಗೆ ಇವು ಅತಿ ಮುಖ್ಯ ಆಲೋಚನಾ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ವಿದ್ಯಾರ್ಥಿಗಳು ಆಧ್ಯಾತ್ಮ ಮತ್ತು ಯೋಗದ ಹವ್ಯಾಸವನ್ನು ಬೆಳಸಿಕೊಳ್ಳಬೇಕು ಎಂದು ಸಲಹೆ ಮಾಡಿದರು ಮದನಪಲ್ಲಿಗೆ ಆಗಮಿಸಿದ ರಾಷ್ಟಪತಿಯವರನ್ನು ಮುಖ್ಯಮಂತ್ರಿ ವೈ ಎಸ್ ಜಗನ್ಮೋಹನ್ ರೆಡ್ಡಿ ಸ್ವಾಗತಿಸಿದರು

ಸೋನಿತ್ಮರ್ ಜಿಲ್ಲೆಯ ದೋಕಿಯಾ ಜಿಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯ ಹೆದ್ದಾರಿಗಳು ಮತ್ತು ಪ್ರಮುಖ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸಲು ನೆರವಾಗುವ ಅಸ್ಲಾಂಮಾಲಾ ವನ್ನು ಅವರು ಉದ್ಘಾಟಿಸಿದರು ಅಲ್ಲದೇ ಎರಡು ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಅಸ್ಲಾಂ ಮುಖ್ಯಮಂತ್ರಿ ಸರ್ಬಾನಂದ ಸೋನೊವಾಲ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ನರೇಂದ್ರ ಮೋದಿ ಮಾತನಾಡಿ ಅಸ್ಲಾಂಮಾಲಾ ಯೋಜನೆಯು ರಾಜ್ಯದ ರಸ್ತೆ ಮೂಲಸೌಕರ್ಯ ವೃದ್ಧಿಗೆ ಪೂರಕವಾಗಲಿದ್ದು ಅಸ್ಲಾಂನ ಆರ್ಥಿಕ ಪ್ರಗತಿಗೆ ಕೊಡುಗೆ ನೀಡಲಿದೆ ಮತ್ತು ಸಂಪರ್ಕವನ್ನು ಸುಧಾರಿಸಲಿದೆ ಈಶಾನ್ಯ ಭಾಗವು ಅಭಿವೃದ್ದಿ ಪಥದತ್ತ ಸಾಗುತ್ತಿದ್ದು ಇದರಲ್ಲಿ ಅಸ್ತಾಂನ ಮಹತ್ವದ ಪಾತ್ರವಿದೆ ಸಂಘಟತ ಶ್ರಯತ್ನಗಳು ಹೇಗೆ ಫಲಶೃತಿಗಳನ್ನು ನೀಡುತ್ತವೆ ಎಂಬುದಕ್ಕೆ ಅಸ್ಸಾಂ ಉದಾಹರಣೆಯಾಗಿದೆ ಎಂದರು ಹೊಸದಾಗಿ ಸ್ಥಾಪನೆಯಾಗುವ ವೈದ್ಯಕೀಯ ಕಾಲೇಜು ಮತ್ತು ತಾಂತ್ರಿಕ ಕಾಲೇಜಿನಲ್ಲಿ ಅಸ್ಸಾಮಿ ಭಾಷೆಯಲ್ಲೇ ಭೋದನೆ ಮಾಡಲಾಗುವುದು

ತೆರಿಗೆದಾರರ ಬಗ್ಗೆ ವಿಶ್ವಾಸವಿರಿಸಿದ್ದು ಅವರಿಗೆ ಅನೂಕಲ ಕಲ್ಪಿಸಿಕೊಡುವತ್ತ ಕೆಲಸ ಮಾಡುತ್ತಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಕೇಂದ್ರ ಬಜೆಟ್ ಕುರಿತು ಮುಂಬೈನಲ್ಲಿ ಕ್ಕೆಗಾರಿಕೋದ್ಭಮಿಗಳನ್ನುದ್ದೇಶಿಸಿ ಅವರು ಮಾತನಾಡಿದರು ತೆರಿಗೆದಾರರ ಹಣವನ್ನು ಸರ್ಕಾರ ಗೌರವವಾಗಿ ನೋಡುತ್ತದೆ

ಇದರಿಂದ ಹೆಚ್ಚು ಸಂಪತ್ತು ವೃದ್ಧಿಸುತ್ತದೆ

ಆದರೆ ಭಾರತ ಸವಾಲು ಎದುರಿಸಲು ಹಾದಿ ಕಂಡುಕೊಂಡಿದೆ ಇದರಲ್ಲಿ ದೇಶದ ನಾಗರಿಕ ಕೊಡುಗೆಯು ಇದೆ ಎಂದರು

ಉತ್ತರಖಂಡ ರಾಜ್ಲದ ಚಮೋಲಿ ಜಿಲ್ಲೆಯಲ್ಲಿ ಹಿಮಪಾತ ಮತ್ತು ಪ್ರವಾಹದಿಂದ ತೊಂದರೆಗೆ ಒಳಗಾಗಿದವರ ಸಂರಕ್ಷಣೆ ಪರಿಹಾರ ಕಾರ್ಯಾಚರಣೆ ಪೂರ್ಣ ಪ್ರಮಾಣದಲ್ಲಿ ಸಾಗಿದೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತೊಂದರೆಗೆ ಒಳಗಾದವರನ್ನು ಸಂರಕ್ಷಣೆ ಮಾಡುವ ಕೆಲಸ ಮಾಡುತ್ತಿದ್ದು

ರಾಷ್ಷೀಯ ವಿದ್ಲುತ್ ಫಟಕದ ಕಛೇರಿ ಮತ್ತು ವಸತಿ ಗೃಹಗಳು ತೊಂದರೆಗೆ ಒಳಗಾಗಿದೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಐಟಬಿಪಿ ಮತ್ತು ರಕ್ಷಣಾ ಸಿಬ್ಲಂದಿ ಪರಿಹಾರ ಕಾರ್ಯಾಚರಣೆಯಲ್ಲಿ ತೊಡಗಿದ್ದು

ಉತ್ತರಖಂಡದಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯ ಭರದಿಂದ ಸಾಗಿದ್ದು ಕೇಂದ್ರ ಗ್ಯಪ ಸಚಿವರು ಆ ರಾಜ್ಲದ ಮುಖ್ಲಮಂತ್ರಿ ಮತ್ತು ಎನ್ಡಿಆರ್ಎಫ್ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿರುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಪಶ್ಚಿಮ ಬಂಗಾಳದ ಹಲ್ದಿಯಾದಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಭಾದಿತ ಜನರಿಗೆ ಅಗತ್ಯ ನೆರವು ನೀಡಲು ಪ್ರಾಧಿಕಾರಗಳು ಕಾರ್ಯನಿರ್ವಹಿಸುತ್ತಿವೆ ಎಂದರು ವಿವಿಧ ಯೋಜನೆಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳಕ್ಕೆ ಭೇಟ ನೀಡಿದ್ದಾರೆ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗ ತನ್ನ ದ್ವಿಭಾಷಾ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದು ಕೋವಿಡ್ ಕುರಿತ ವಿಶೇಷ ಚರ್ಚೆಯನ್ನು ಪ್ರಸಾರ ಮಾಡಲಿದೆ ಅಂಡಮಾನ್ನ ಆರೋಗ್ಲ ಸೇವೆಗಳ ನಿರ್ದೇಶಕ ಡಾ ಓಂಕಾರ ಸಿಂಗ್ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಅಲ್ಲದೇ ಕಾರ್ಯಕ್ರಮವು ನ್ಲೂಸ್ ಆನ್ ಏರ್ ಡಾಟ್ ಕಾಂ ಮತ್ತು ಯೂಟ್ಲೂಬ್ ವಾಹಿನಿ ನ್ಲೂಸ್ ಆನ್ ಏರ್ ಆಫಿಷಿಯಲ್ನಲ್ಲೂ ಲಭ್ಯವಿರುತ್ತದೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಪುಣೆಯಲ್ಲಿಂದು ಕೋವಿಡ್ ಲಸಿಕೆ ನೀಡಿಕೆ ಕುರಿತ ಜಾಗೃತಿ ಆಂದೋಲನಕ್ಕೆ ಚಾಲನೆ ನೀಡಿದರು

ದೇಶದ ಎಲ್ಲಾ ಜನರಿಗೆ ಲಸಿಕೆ ನೀಡುವ ಉದ್ದೇಶವಿದೆ ಕೊರೊನಾ ಲಸಿಕೆ ಕುರಿತಂತೆ ಎಲ್ಲಾ ತಮ್ನ ಅಭಿಪ್ರಾಯಗಳನ್ನು ಹೋಗಲಾಡಿಸಲು ಜಾಗೃತಿ ಆಂದೋಲನವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು

ಇವು ಮಹಾರಾಷ್ಟ ಮತ್ತು ಗೋವಾ ರಾಜ್ಯಾದ್ಯಂತ ಸಂಚರಿಸಲಿವೆ